ಗಾಂಧಿ ಜಯಂತಿ ಮುನ್ನ ಇಡೀ ರಾಜ್ಯವನ್ನು ಬಯಲು ಶೌಚ ಮುಕ್ತ ಗೊಳಿಸಲು ರಾಜ್ಯ ಸರ್ಕಾರ ಸಂಕಲ್ಪ ಸಚಿವ ಕೃಷ್ಣ ಭೈರೇಗೌಡ ಮಾಹಿತಿ ಸಣ್ಣ ಮತ್ತು ಅತಿಸಣ್ಣ ಕೈಗಾರಿಕೆಗಳ ಮನಃಶ್ವೇತನ ವರದಿ ಆಧರಿಸಿ ವಿಶೇಷ ಯೋಜನೆ ಸಚಿವ ಎಸ್

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖ್ಯಾತ ಉದ್ದಮಿ ಅಜೀಂ ಪ್ರೇಮ್ಜೀ ಅವರೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿರುವುದಾಗಿ ತಿಳಿಸಿ ಆಂದ್ರ ಪ್ರದೇಶದಲ್ಲಿ ಅಜೀಂ ಪ್ರೇಮ್ಜೀ ಟ್ರಸ್ಟ್ ವತಿಯಿಂದ ಜಾರಿಗೊಳ್ಳುತ್ತಿರುವ ಶೂನ್ಯ ಬಂಡವಾಳ ಹೂಡಿಕೆಯ ನೈಸರ್ಗಿಕ ಕೃಷಿ ಯೋಜನೆಯನ್ನು ರಾಜ್ಯದಲ್ಲೂ ಅನುಷ್ಠಾನಗೊಳಿಸುವ ಬಗ್ಗೆ ನಿರ್ಣಯಿಸಲಾಗಿದೆ ಎಂದರು ಅಜೀಂ ಪ್ರೇಮ್ಜೀ ಟ್ರಸ್ಟ್ ವತಿಯಿಂದ ರಾಜ್ಯದ ಶಿಕ್ಷಣ ಇಲಾಖೆಯ ಸುಧಾರಣೆ ಹಾಗೂ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ನಿಯಂತ್ರಣದ ರೂಪುರೇಷೆ ಸಿದ್ದಪಡಿಸಲು ಯೋಜಿಸಿದ್ದಾಗಿ ಕುಮಾರಸ್ವಾಮಿ ಮಾಹಿತಿ ನೀಡಿದರು ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ತನಿಖೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದು ಸದ್ಯದಲ್ಲೇ ಪ್ರಕರಣದ ಹಿಂದಿರುವ ದೊಡ್ಡ ಮಟ್ಟದ ವ್ಯೂಹ ಬಯಲಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳು ಇಂಜಿನಿಯರಿಂಗ್ ವೈದ್ಯಕೀಯ ಕಾಲೇಜುಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಲು ತುರ್ತಾಗಿ ಅಗತ್ತ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಹೆಜ್

ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಟೆಗಳಲ್ಲಿ ತರಗತಿಯ ಕೊಠಡಿಗಳು ಪ್ರಯೋಗಾಲಯ ಶೌಚಾಲಯ ಗ್ರಂಥಾಲಯ ಮತ್ತಿತರ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಹಣಕಾಸಿನ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಎಚ್

ಶಾಲೆ ಕಾಲೇಜುಗಳಲ್ಲಿ ಮೂಲ ಸೌಕರ್ಯ ಒದಗಿಸಲು ಒರಿಯ ವಿದ್ಯಾರ್ಥಿಗಳ ನೆರವು ಪಡೆಯಲು ಪೂರಕವಾಗಿ ಒರಿಯ ವಿದ್ಯಾರ್ಥಿಗಳ ಸಂಘಗಳನ್ನು ಸ್ವಾಪಿಸಲು ಸಭೆ ತೀರ್ಮಾನಿಸಿತು

ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ಅನಿಗೋಳ ಗ್ರಾಮದಲ್ಲಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಪ್ರಗತಿ ವೀಕ್ಷಿಸಿ ಸುದ್ವಿಗಾರರೊಂದಿಗೆ ಮಾತನಾಡಿದ ಸಚಿವರು ಅನಿಗೋಳ ಗ್ರಾಮದ ಫಕ್ಕೀರವ್ವ ಅವರು ತಮ್ಮ ಮಟ್ಟ ಮನೆಯನ್ನು ಕೆಡವಿ ತೌಜಾಲಯ ಕಟ್ಟಿಕೊಂಡಿದ್ದಾರೆ ಇಂತಹ ತಾಯಂದಿರ ಈ ಮಾದರಿ ನಡವಳಿಕೆ ಪ್ರೇರಣಾದಾಯಿ ಎಂದು ತ್ನಾಪಿಸಿದರು ಬರುವ ಡಿಸೆಂಬರ್ ಒಳಗೆ ಅನಿಗೋಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಮೂರ್ಣಗೊಳಿಸಲು ಸೂಚಿಸಲಾಗಿದೆ

ರಾಜ್ಯ ಸರ್ಕಾರ ರಾಜ್ಯದ ಯಾವುದೇ ಭಾಗದ ಬಗ್ಗೆ ವಿಶೇಷ ಒಲವು ಅಥವಾ ನಿರ್ಲಕ್ಷ್ಯ ಧೋರಣೆ ಹೊಂದಿಲ್ಲ ರಾಜ್ಯದ ಸರ್ವಾಂಗೀಣ ಅಭಿವ್ವದ್ಲಿಯ ಗುರಿಯೊಂದಿಗೆ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಎಂದು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ

ಮುಂಗಡ ಪತ್ರದಲ್ಲಿ ಘೋಷಿಸಿದಂತೆ ಮುಖ್ಯಮಂತ್ರಿಯವರು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಗೆ ಉಚಿತವಾಗಿ ಬಸ್ ಪಾಸ್ ವಿತರಿಸಬೇಕು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ತಿ ಎನ್

ನಾರಾಯಣ ಸ್ವಾಮಿ ಆಗ್ರಹಿಸಿದ್ದಾರೆ ಈ ಕುರಿತು ಬೆಂಗಳೂರಿನಲ್ಲಿ ಜಂಟಿಯಾಗಿ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು ಖಾಸಗಿ ಅನುದಾನ ರಹಿತ ಹಾಗೂ ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಮಕ್ಕಳೂ ಓದುತ್ತಿದ್ದಾರೆ

ರವಿಕುಮಾರ ಆಗ್ರಹಿಸಿದ್ದಾರೆ ಈ ಮಧ್ಯೆ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯೆ ನೀಡಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಮುಂದಿನ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಒದಗಿಸುವ ಬಗ್ಗೆ ಚಿಂತನೆ ನಡೆಸಲಾಗುವುದು ಎಂದಿದ್ದಾರೆ ಆಧುನಿಕ ಯುಗದಲ್ಲಿ ಜಾತಿ ವ್ಯವಸ್ಥೆ ಎಂಬ ಪಿಡುಗನ್ನು ಸಂಪೂರ್ಣ ನಿರ್ನಾಮ ಮಾಡಿ ಮುಂದಿನ ಪೀಳಿಗೆ ನೆಮ್ಮದಿಯಿಂದ ಜೀವನ ನಡೆಸುವ ವಾತಾವರಣ ನಿರ್ಮಾಣವಾಗಬೇಕು ಎಂದು ಉಪಮುಖ್ಖಮಂತ್ರಿ ಡಾಕ್ಟರ್ ಜಿ

ಚಿತ್ರದುರ್ಗದ ಬೆಳಗೆರೆ ಗ್ರಾಮದಲ್ಲಿ ಭಲವಾದಿ ಕಟ್ಟೇಮನೆ ಮಹಾಸಂಸ್ಥಾನದ ವತಿಯಿಂದ ಕೊಡಮಾಡುವ ಿಭಲವಾದಿ ರತ್ನ ಪ್ರಶಸ್ತಿಯನ್ನು ಸಾಲು ಮರದ ತಿಮ್ಮಕ್ಕ ಅವರಿಗೆ ಪ್ರದಾನ ಮಾಡಿ ಅವರು ಮಾತಾಡಿದರು ಸಾಲುಮರದ ತಿಮ್ನಕ್ಷ ಬಡತನದಿಂದ ಬಂದವರು ಮಕ್ಕಳಾಗಲಿಲ್ಲ ಎಂಬ ನಿರಾಶೆಗೆ ಬೀಳದೇ ಗಿಡ ಬೆಳೆಸಿ ಮಕ್ಕಳಂತೆ ಆರೈಕೆ ಮಾಡಿದ್ದಾರೆ ಅವರು ಶಾಲೆಗೆ ಹೋದವರಲ್ಲ ಆದರೆ ತನಗಿದ್ದ ಪ್ರಜ್ಞೆಯಿಂದ ಜಾತಿ ಧರ್ಮ ಮೀರಿ ಸಮಾಜ ಒಪ್ಪುವ ಕೆಲಸ ಮಾಡಿದ್ದಾರೆ ಅವರು ನಾಡಿಗೇ ಆದರ್ತ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಞದಲ್ಲಿ ಹಲವು ಕಾರಣಗಳಿಂದ ರೋಗ್ರಸ್ವಾಗಿರುವ ಸಣ್ಣ ಮತ್ತು ಅತಿಸಣ್ಣ ಕೈಗಾರಿಕೆಗಳ ಬಗ್ಗೆ ಸಮಗ್ರ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ವರದಿ ಆಧರಿಸಿ ಅವುಗಳ ಮನಃಶ್ವೇತನಕ್ಕೆ ವಿಶೇಷ ಯೋಜನೆ ರೂಪಿಸಲಾಗುವುದು ಎಂದು ಸಣ್ಣ ಕೈಗಾರಿಕಾ ಖಾತೆ ಸಚಿವ ಎಸ್

ಶ್ರೀನಿವಾಸ ತಿಳಿಸಿದ್ದಾರೆ

ಈ ಹಿನ್ನೆಲೆಯಲ್ಲಿ ಅನುಭವಿಗಳೊಂದಿಗೆ ಸಮಾಲೋಚಿಸಿ ಮಾಹಿತಿ ಸಂಗ್ರಹಿಸಿ ವರದಿ ಸಿದ್ಧಪಡಿಸುತ್ತಿದ್ದೇವೆ ಎಂದರು ತೆಂಗಿನ ನಾರು ಅಭಿವ್ಯದ್ಲಿ ನಿಗಮ ನಷ್ಟದಲ್ಲಿದ್ದು ಮನಷ್ಟೇತನಕ್ಕೆ ಕ್ರಮ ಕೈಗೊಳ್ಳಲಾಗಿದೆ

ಶ್ರೀನಿವಾಸ ತಿಳಿಸಿದರು

ಮೈಸೂರಿನಲ್ಲಿ ಸುದ್ವಿಗೋಷ್ಟಿ ನಡೆಸಿ ಮಾತನಾಡಿದ ಅವರು ಬರುವ ನವೆಂಬರ್ನಲ್ಲಿ ಗ್ಡೋಬಲ್ ಟೆಕ್ ಸಮ್ಮಟ್ ನಡೆಸಲಾಗುತ್ತದೆ ಅಂತಾರಾಷ್ಷೀಯ ಮಟ್ಟದಲ್ಲಿ ಬಂಡವಾಳ ಪೂಡಿಕೆಗೆ ಕರ್ನಾಟಕ ಟೆಕ್ಸ್ ಸಮ್ಮಿಟ್ ಮೂಲಕ ಕರೆ ನೀಡುತ್ತೇವೆ ಎಂದರು ಪಶ್ಚಿಮ ಫಟ್ಟದ ನದಿಗಳನ್ನು ತುಂಗಭದ್ರಾ ನದಿಗೆ ಜೋಡಣೆ ಮಾಡಿದಾಗ ಮಾತ್ರ ಹೈದ್ರಾಬಾದ ಕರ್ನಾಟಕ ಭಾಗದ ನೀರಾವರಿ ಸಮಸ್ಕೆಗಳಿಗೆ ಶಾಶ್ವತ ಪರಿಹಾರ ಸಾಧ್ಯ ಎಂದು ಪಶು ಸಂಗೋಪನೆ ಹಾಗೂ ಮೀನುಗಾರಿಕಾ ಖಾತೆ ಸಚಿವ ವೆಂಕಟರಾವ ನಾಡಗೌಡ ಅಭಿಪ್ರಾಯಪಟ್ಟಿದ್ದಾರೆ ಸಿಂಧನೂರು ತಾಲೂಕಿನ ಬಂಗಾರಿ ಕ್ಯಾಂಪಿನಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವರು ಬಿಡದಿ ನದಿಯನ್ನು ವರದಾ ನದಿಗೆ ಜೋಡಣೆ ಮಾಡುವ ಸಂಬಂಧ ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಮೀಕ್ಷೆ ಮೂರ್ಣಗಳಿಸಿವೆ ಜೊತೆಗೆ ಹೇಮಾವತಿ ಕಾಳಿ ನದಿ ಜೋಡಣೆಗೆ ಸಂಬಂಧಿಸಿದಂತೆ ಸಮೀಕ್ಷೆಗಳು ನಡೆದಿವೆ ಈ ಬಗ್ಗೆ ಸಮಗ್ರವಾದ ವರದಿ ತರಿಸಿಕೊಂಡು ತಾವು ನದಿ ಜೋಡಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿನ ಐತಿಹಾಸಿಕ ಕುಮಾರಸ್ವಾಮಿ ದೇವಾಲದ ಸುತ್ತಮುತ್ತ ನಿಯಮ ಮೀರಿ ಯಾವುದೇ ಗಣಿಗಾರಿಕೆ ನಡೆಯುತ್ತಿಲ್ಲ ಎಂದು ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ರಾಜಶೇಖರ ಪಾಟೀಲ್ ಪುಮ್ನಾಬಾದ್ ಹೇಳಿದ್ದಾರೆ

ತ್ರೀ ವೆಂಕಟ ರಂಗೋ ಕಟ್ಟಿ ವೇದಿಕೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಾಡಿನ ಖ್ಯಾತ ಛಾಯಾಗ್ರಾಪಕ ಹುಬ್ಲಳ್ಳಿಯ ಶತಿ ಸಾಲಿ ನಾಡೋಜ ಡಾಕ್ಟರ್ ಪಾಟೀಲ ಮಟ್ಟಪ್ಪ ಪಾಲ್ಗೊಂಡಿದ್ದರು ಕೇಂದ್ರ ಸರ್ಕಾರದ ಕುಡಿಯುವ ನೀರು ಮತ್ತು ನೈರ್ಮಲ್ಕ ಸಚಿವಾಲಯದ ಮೂಲಕ ದೇಶದೆಲ್ಲಡೆ ಹಾಗೂ ರಾಜ್ಯ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಜ್ಞತಾ ಸರ್ವೇಕ್ಷಣೆ ಕಾರ್ಯಕ್ರಮಕ್ಕೆ ಜಾಲನೆ ನೀಡಲಾಗಿದೆ

ಗಾಂಧಿ ಜಯಂತಿ ಮುನ್ನ ಇಡೀ ರಾಜ್ಯವನ್ನು ಬಯಲು ತೌಜ ಮುಕ್ತ ಗೊಳಿಸಲು ರಾಜ್ಯ ಸರ್ಕಾರ ಸಂಕಲ್ಪ ಸಜಿವ ಕೃಷ್ಣ ಬೈರೇಗೌಡ ಮಾಹಿತಿ ಸಣ್ಣ ಮತ್ತು ಅತಿಸಣ್ಣ ಕೈಗಾರಿಕೆಗಳ ಮನಃಶ್ವೇತನ ವರದಿ ಆಧರಿಸಿ ವಿಶೇಷ ಯೋಜನೆ ಸಚಿವ ಎಸ್